ಮಂಗಳವಾರ ಸರ್ಕಾರ ಮತ್ತು ರೈತರ ನಡುವಿನ ಮೂರನೇ ಸುತ್ತಿನ ಮಾತುಕತೆ ಫಲಪ್ರದವಾಗದ ಕಾರಣ ಇಂದು ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತಿದೆ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ವಾಣಿಜ್ಯ ಸಚಿವ ಪಿಯೂಶ್ ಗೋಯೆಲ್ ಮತ್ತು ವಾಣಿಜ್ಯ ರಾಜ್ಯ ಸಚಿವ ಸೋಮ್ ಪ್ರಕಾಶ್ ನಿನ್ನೆಯ ಸಭೆಯಲ್ಲಿ ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸಿದ್ದರು ಈ ವೇಳೆ ನರೇಂದ್ರ ಸಿಂಗ್ ತೋಮರ್ ರೈತರ ಕಲ್ಚಾಣಕ್ಕೆ ಸರ್ಕಾರ ಬದ್ದವಾಗಿದೆ ಕೃಷಿ ಅಭಿವೃದ್ದಿಯೇ ನರೇಂದ್ರ ಮೋದಿ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಮತ್ತೊಮ್ನೆ ಒತ್ತಿ ಹೇಳಿದ್ದಾರೆ ಅನ್ನದಾತರ ಹಿತರಕ್ಷಣೆ ಮಾಡಲು ಕೇಂದ್ರ ಸರ್ಕಾರ ಸದಾ ಬದ್ದವಾಗಿದೆ ಮತ್ತು ರೈತರ ಕಲ್ಲಾಣ ಕುರಿತು ಚರ್ಚಿಸಲು ಮುಕ್ತ ಮನಸ್ನು ಹೊಂದಿದೆ ಎಂದು ಪುನರುಚ್ಲರಿಸಿದರು ಈ ಕಾಯಿದೆಗಳಿಗೆ ರೈತರು ಯಾವುದೇ ಆಕ್ಷೇಪಣೆಗಳನ್ನು ಹೊಂದಿದ್ದರೆ ಅವರ ಸಮಸ್ವೆಗಳನ್ನು ಪರಿಹರಿಸಲು ಅವರೊಂದಿಗೆ ಚರ್ಚಿಸಲು ಸರ್ಕಾರ ಸಂಪೂರ್ಣವಾಗಿ ಸಿದ್ದವಾಗಿದೆ ಆಕ್ರಯಿಸಬಾರದು ಏಕೆಂದರೆ ಅದು ನಾಗರಿಕರ ಮೇಲೆ ಪರಿಣಾಮ ಬೀರುತ್ತದೆ ಎಂದು ತೋಮರ್ ಹೇಳದ್ದಾರೆ ನೈಋತ್ವ ಬಂಗಾಳಕೊಲ್ಲಿಯಲ್ಲಿ ಕೇಂದ್ರೀಕೃತವಾಗಿರುವ ಚಂಡಮಾರುತ ಬುರೆವಿ ಇಂದು ಮಧ್ಯಾಷ್ನದ ವೇಳೆಗೆ ಪಾಂಬನ್ಗೆ ಅಪ್ಪಳಿಸುವ ಸಾಧ್ಯತೆ ಇದೆ ಚಂಡಮಾರುತವು ಇಂದು ಮಧ್ಯಾಹ್ನದ ವೇಳೆಗೆ ಪಂಬನ್ ಪ್ರದೇಶಾದ್ವಾದಂತ ಪಶ್ಚಿಮ ನೈಋತ್ತ ದಿಕ್ಕಿನಲ್ಲಿ ಚಲಿಸುತ್ತದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ನಂತರ ತಮಿಳುನಾಡು ಕರಾವಳಿ ಮತ್ತು ಪಾಂಬನ್ ಪ್ರದೇಶವನ್ನು ಹಾದುಹೋಗಲಿರುವ ಚಂಡಮಾರುತ ಇಂದು ರಾತ್ರಿ ಹಾಗೂ ನಾಳೆ ಬೆಳಗ್ಗೆ ಕನ್ನಾಕುಮಾರಿಯತ್ತ ಸಾಗಲಿದೆ

ತಮಿಳುನಾಡಿನ ದಕ್ಷಿಣದ ಕೆಲ ಜಿಲ್ಲೆಗಳ ಹಲವು ಪ್ರದೇಶಗಳಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ಮಾಹಿತಿ ನೀಡಿದೆ ಕೇರಳದ ಹಲವು ಜಿಲ್ಲೆಗಳಲ್ಲೂ ಭಾರಿ ಮಳೆಯಾಗುವ ಸಾಧ್ವತೆಯಿರುವುದರಿಂದ ಮುಂಜಾಗ್ರತ ಕ್ರಮವಾಗಿ ಮೀನುಗಾರಿಕಾ ಚಟುವಟಿಕೆಗಳಿಗೆ ನಿಷೇಧ ಹೇರಲಾಗಿದೆ

ವೆಂಕಯ್ಲನಾಯ್ದು ಕರೆ ನೀಡಿದ್ದಾರೆ ದಿವ್ಚಾಂಗರ ಅಂತಾರಾಷ್ಷೀಯ ದಿನದ ಅಂಗವಾಗಿ ವೆಂಕಯ್ಹನಾಯ್ಹು ಅವರು ತಮ್ನ ಸಂದೇಶದಲ್ಲಿ ದಿವ್ಚಾಂಗರ ಬಗ್ಗೆ ತಾರತಮ್ಗ ತೋರದಂತೆ ನೋಡಿಕೊಳ್ಟಬೇಕು ಎಂದು ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ನ ಸಂದೇಶದಲ್ಲಿ ದಿವ್ಲಾಂಗ ವ್ಯಕ್ತಿಗಳ ಅಸಾಧಾರಣ ಸಾಮರ್ಥ್ನ ನಮ್ನೆಲ್ಲರಿಗೂ ಸ್ವೂರ್ತಿಯಾಗಿದೆ ದಿವ್ಲಾಂಗ ಸೋದರ ಸೋದರಿಯರ ಬದುಕಿನಲ್ಲಿ ಸಕಾರಾತ್ತಕ ಬದಲಾವಣೆ ತರಲು ಅಕ್ಸೆಸಬಲ್ ಇಂಡಿಯಾ ಉಪಕ್ರಮದಿಂದ ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ದ್ವಜ ದಿನಾಚರಣೆ ನಿಧಿಗೆ ಸಾರ್ವಜನಿಕರು ಉದಾರವಾಗಿ ದೇಣಿಗೆ ನೀಡಬೇಕೆಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ದೆಹಲಿಯಲ್ಲಿ ನಡೆದ ಧ್ವಜ ದಿನಾಚರಣೆ ಆರಂಭದ ಕಾರ್ಯಕ್ರಮದಲ್ಲಿ ಮನವಿ ಮಾಡಿದ್ದಾರೆ ಸ್ಲೆನಿಕರು ತಮ್ಮ ಕುಟುಂಬದವರನ್ನು ತೊರೆದು ಪ್ರಾಣ ಒತ್ತೆಯಿಟ್ಲು ದೇಶದ ಸಾರ್ವಭೌಮತೆಯನ್ನು ಕಾಪಾಡುವಲ್ಲಿ ನಿರತರಾಗಿದ್ದಾರೆ ಸೈನಿಕರ ಕುಟುಂಬದ ಕಲ್ಡಾಣಕ್ಕೆ ನಿವೃತ್ತ ಸೈನಿಕರ ಕಲ್ಡಾಣಕ್ಕೆ ಹಾಗೂ ದೇತ ಸೇವೆಯಲ್ಲಿ ಹುತಾತ್ತರಾದ ಸೈನಿಕರ ಕುಟುಂಬದ ಕಲ್ಕಾಣದ ಜವಾಬ್ದಾರಿ ನಾಗರಿಕರದ್ದಾಗಿದ್ದು ಈ ನಿಟ್ಟನಲ್ಲಿ ಸಾರ್ವಜನಿಕರು ತಮ್ಮ ಜವಾಬ್ದಾರಿಯನ್ನು ಅರಿತು ಉದಾರ ಮನಸ್ಸಿನಿಂದ ಧ್ವಜ ದಿನಾಚರಣೆ ನಿಧಿಗೆ ದೇಣಿಗೆ ನೀಡುವಂತೆ ಕರೆ ನೀಡಿದರು

ಈ ವರ್ಷವೂ ಅದೇ ರೀತಿ ಉದಾರ ಮನಸ್ಸಿನಿಂದ ದೇಣಿಗೆ ನೀಡುವಂತೆ ನಾಗರಿಕರಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮನವಿ ಮಾಡಿದ್ದಾರೆ ಗಡಿಯಲ್ಲಿ ದೇಶದ ಗೌರವ ಕಾಪಾಡುವಲ್ಲಿ ನಿರತರಾಗಿರುವ ಗಡಿಭದ್ರತಾಪಡೆ ಸೇನಾಪಡೆ ಹಾಗೂ ಹುತಾತ್ನ ಸ್ಸೆನಿಕರಿಗೆ ಗೌರವ ಸಲ್ಲಿಸಲಾಗುತ್ತದೆ

ಸಾರ್ವಜನಿಕರು ನೀಡುವ ದೇಣಿಗೆಯನ್ನು ನಿವೃತ್ತ ಸ್ಯೆನಿಕರು ಹಾಗೂ ಅವರ ಕುಟುಂಬ ಸದಸ್ದರ ಕಲ್ಚಾಣಕ್ಕೆ ಬಳಸಿಕೊಳ್ಳಲಾಗುವುದೆಂದು ಅವರು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಕೋವಿಡ್ ವಿರುದ್ದದ ಹೋರಾಟದಲ್ಲಿ ಭಾರತ ಮಹತ್ವದ ಮೈಲಿಗಲ್ಲು ದಾಟದೆ

ಪರೀಕ್ಷಾ ಮೂಲ ಸೌಕರ್ಯವನ್ನು ಕೇಂದ್ರ ಸರ್ಕಾರ ಮತ್ತು ಐಸಿಎಂಆರ್ ಪರಿಣಾಮಕಾರಿಯಾಗಿ ಹೆಚ್ಚಿಸಿವೆ

ಸ್ವಾತಂತ್ರ್ಯ ಹೋರಾಟ ಮತ್ತು ಸಂವಿಧಾನ ರಚನೆಯಲ್ಲಿ ಡಾ ರಾಜೇಂದ್ರ ಪ್ರಸಾದ್ ಅವರ ಪಾತ್ರ ಅನ್ನನ್ನ ಸರಳ ಜೀವನ ಮತ್ತು ದೀರ್ಘಾಲೋಚನೆಯ ಸಿದ್ದಾಂತ ಆಧರಿಸಿದ ಅವರ ಜೀವನ ದೇಶವಾಸಿಗಳಿಗೆ ಸದಾ ಸ್ವೂರ್ತಿದಾಯಕವಾಗಿದೆ ಎಂದು ಪ್ರಧಾನಮಂತ್ರಿ ತಮ್ನ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ